ಗ್ರಾಮ ಪಂಚಾಯಿತಿ ಮುಖ್ಯಸ್ವರೊಂದಿಗೆ ಪ್ರಧಾನಮಂತ್ರಿ ವಿಡಿಯೋ ಸಂವಾದ ಪಂಚಾಯತ್ಗಳ ಅಭಿವೃದ್ದಿ ದೇಶ ಹಾಗೂ ಪ್ರಜಾಸತ್ತೆಯ ಪ್ರಗತಿಯನ್ನು ಖಚಿತಪಡಿಸುವುದು ಎಂದು ಹೇಳಿಕೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಡಿದ್ದು ಭಾನುವಾರ ಆಕಾಶವಾಣಿಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ

ಪಂಚಾಯತ್ ರಾಜ್ ದಿನದ ಅಂಗವಾಗಿ ದೇಶಾದ್ಯಂತ ಗ್ರಾಮ ಪಂಚಾಯತಿ ಮುಖ್ಯಸ್ನರೊಂದಿಗೆ ವಿಡಿಯೋ ಕಾಸ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ ಪ್ರಧಾನಿ ನಾವು ಸ್ವಾವಲಂಬಿಗಳಾಗಬೇಕು ಎಂಬ ದೊಡ್ಡ ಪಾಠವನ್ನು ಕೊರೋನಾ ವೈರಾಣು ಕಲಿಸಿದೆ ಎಂದರು ಗ್ರಾಮಗಳು ಸ್ವಾವಲಂಬಿಯಾದರೆ ಜಿಲ್ಲೆಗಳು ರಾಜ್ಯಗಳು ಸ್ವಾವಲಂಬನೆ ಸಾಧಿಸಿ ಇಡೀ ದೇಶವೇ ಸ್ವಾವಲಂಬನೆಯಾಗಲಿದೆ ಎಂದು ಅವರು ಹೇಳಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆಗಳನ್ನು ಸಿದ್ದಪಡಿಸಿ ಯೋಜಿಸಲು ಇ ಗ್ರಾಮ ಸ್ವರಾಜ್ ಪೋರ್ಟಲ್ ಹಾಗೂ ಮೊಬ್ಲೆಲ್ ಅಷ್ಲಿಕೇಷನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಈ ಮೋರ್ಟಲ್ ವಾಸ್ತಾವಂಶದ ನಿಗಾವಹಿಸಿ ಹೊಣೆಗಾರಿಕೆಯನ್ನು ಖಚಿತಪಡಿಸುವುದು ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಡಿಜೆಟಲಿ ಕರಣವನ್ನು ಕೊಂಡೊಯ್ಲುವಲ್ಲಿ ಈ ಪೋರ್ಟಲ್ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳದರು

ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯವಸ್ಥಿತ ಆಯೋಜನೆ ರಾಜಸ್ವ ಸಂಗ್ರಹ ಮತ್ತು ಆಸ್ತಿಪಾಸ್ತಿಯ ಬಗ್ಗೆ ಸ್ಪಷ್ಟತೆ ದೊರೆಯಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಪಂಚಾಯತ್ಗಳ ಅಭಿವೃದ್ದಿ ದೇಶ ಹಾಗೂ ಪ್ರಜಾಸತ್ತೆಯ ಪ್ರಗತಿಯನ್ನು ಖಚಿತಪಡಿಸುವುದು ಎಂದು ಪ್ರಧಾನಮಂತ್ರಿ ನುಡಿದರು

ಇದು ನಮ್ಮ ಜನರ ಶ್ರಯತ್ನದಿಂದ ಸಾಧ್ಯವಾಗಿದೆ ಸೀಮಿತ ಸಂಪನ್ಮೂಲಗಳ ನಡುವೆಯೇ ಕೊರೋನಾ ವೈರಾಣು ಬಿಕ್ಕಟ್ಟನ್ನು ಜನರು ಸವಾಲಾಗಿ ಪರಿಗಣಿಸಿರುವುದು ಜಗತ್ತಿನೆಲ್ಲಡೆ ಚರ್ಚೆಗೆ ಕಾರಣವಾಗಿದೆ ಎಂದು ಮೋದಿ ಹೇಳಿದ್ದಾರೆ

ಆದರೆ ಅವುಗಳನ್ನು ಪರಿಹರಿಸಿ ನಾವು ಮುಂದೆ ಹೆಜ್ಜೆ ಇರಿಸಿ ದೇಶವನ್ನು ಉಳಿಸುವ ಕಾರ್ಯದಲ್ಲಿ ಸಾಗಿದ್ದೇವೆ ಎಂದು ಪ್ರಧಾನಿ ಹೇಳಿದರು ಪಂಚಾಯತ್ ರಾಜ್ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಚಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಗ್ರಾಮ ಪಂಚಾಯ್ತಿ ಅಧ್ವಕ್ಷ ನವೀನ್ ಕುಮಾರ್ ರೈತರು ಬೆಳೆದ ಪಣ್ಣು ತರಕಾರಿಗಳನ್ನು ಗ್ರಾಮ ಪಂಚಾಯಿತಿ ಮೂಲಕವೇ ಮಾರುಕಟ್ಟೆಗೆ ತಲುಪಿಸಿ ರೈತರ ನೆರವಿಗೆ ಧಾವಿಸಲಾಗುತ್ತಿದೆ ಎಂದು ಹೇಳಿದರು ರಾಷ್ಟೀಯ ಗ್ರಾಮೀಣ ಉದ್ಯೋಗ ಬಾತ್ರಿ ಯೋಜನೆ ಮೂಲಕ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಕೆಲಸ ಒದಗಿಸಲಾಗುತ್ತಿದೆ ಅಗತ್ಯ ಇರುವ ಜನರಿಗೆ ಬೆಂಗಳೂರಿನಿಂದ ದಿಷಧಿಗಳನ್ನು ತರಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು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 ಜನರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಕಲ್ಪಿಸಲು ಪ್ರಯತ್ನಗಳನ್ನು ಮುಂದುವರೆಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ಮಾಡಿದರು

ಕಚೇರಿ ಹಾಗೂ ಕಾರ್ಖಾನೆಯ ಸ್ಥಳಗಳಲ್ಲಿ ವ್ಯಕ್ತಿಗತ ಸುರಕ್ಷಾ ಪರಿಕರಗಳನ್ನು ಬಳಸುವಂತೆ ಸಾಮಾಜಿಕ ಅಂತರ ಕಾಪಾಡುವಂತೆ ಅವರು ಸಲಹೆ ನೀಡಿದರು ಕಾರ್ಮಿಕರಿಗೆ ಸ್ಥಳದಲ್ಲಿಯೇ ಆಪಾರ ಮತ್ತು ಆಶ್ರಯ ಕಲ್ಪಿಸಲು ಉದ್ದಮ ಸಂಸ್ಥೆಗಳು ವ್ಯವಸ್ಥೆ ಮಾಡಬೇಕು ಮುನ್ನೆಚ್ಚರಿಕೆ ತ್ರಮಗಳು ಹಾಗೂ ಕೈಗಾರಿಕಾ ಚಟುವಟಕೆಗಳು ಏಕಕಾಲದಲ್ಲಿ ಸಾಗಬೇಕು ಎಂದರು ಹೆದ್ದಾರಿ ಹಾಗೂ ಬಂದರುಗಳು ಈಗಾಗಲೇ ತಮ್ಮ ಕಾರ್ಯವನ್ನು ಆರಂಭಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಯಚರಣೆ ಸುಗಮಗೊಳ್ಳಲಿವೆ ಎಂದರು ಎಂಎಸ್ಎಂಇ ಪುನಶ್ಚೇತನ ಕುರಿತಂತೆ ಮಾತನಾಡಿದ ಸಚಿವರು ರಫ್ತು ಹೆಚ್ಚಳಕ್ಕೆ ವಿಶೇಷ ಆದ್ಕತೆ ನೀಡುವ ಅಗತ್ಯವಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಕತೆ ಕಾರಣ ಇಂಧನ ವೆಚ್ಚ ಸಾಗಾಣಿಕಾ ವೆಚ್ಚ ಹಾಗೂ ಉತ್ಪಾದನಾ ವೆಚ್ಚವನ್ನು ತಗ್ಗಿಸುವಂತಹ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು ಉದ್ಯಮೆದಾರರು ತಂತ್ರಜ್ಞಾನವನ್ನು ಬಳಸಿಕೊಳ್ಳದೇಕು ಸಂಶೋಧನೆ ಆವಿಷ್ಕಾರ ಹಾಗೂ ಗುಣಮಟ್ಟ ಸುಧಾರಣೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವರು ಹೇಳಿದರು

ಇಡೀ ಮಾನವ ಕುಲಕ್ಷೆ ಕೊರೋನಾ ವ್ಯೆರಾಣು ಸವಾಲು ಒಡ್ಡಿದ್ದು ಜನರು ಈ ಸೋಂಕಿನ ವಿರುದ್ದ ಹೋರಾಡಲು ಸರ್ಕಾರದೊಂದಿಗೆ ಸಹಕಾರ ನೀಡಬೇಕು ಎಂದು ದೆಹಲಿಯ ಶಾಹಿ ಇಮಾಮ್ ಜಾಮಾ ಮಸೀದಿಯ ಸಯ್ಯದ್ ಅಹಮ್ನದ್ ಬುಕಾರಿ ಹೇಳಿದ್ದಾರೆ ಈ ಸಂಬಂಧ ಸರ್ಕಾರ ನೀಡುತ್ತಿರುವ ಸೂಚನೆಗಳನ್ನು ಮುಸ್ಲಿಂರು ಕಟ್ಟುನಿಟ್ಲಾಗಿ ಪಾಲಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ನಡೆಸಿದಂತೆ ರಂಜಾನ್ ಮಾಸದಲ್ಲೂ ಮನೆಯೊಳಗೇ ಪ್ರಾರ್ಥನೆ ನಡೆಸಬೇಕೆಂದು ಅವರುಸಲಹೆ ನೀಡಿದ್ದಾರೆ ಜನರು ಗುಂಪುಗೂಡುವುದು ಸಮಾಜ ಹಾಗೂ ಕುಟುಂಬಗಳಿಗೆ ಅಪಾಯಕಾರಿ ಸ್ಥಿತಿಯನ್ನು ತಂದೊಡ್ಡಲಿದೆ ಎಂದು ಬುಕಾರಿ ಎಚ್ಚರಿಕೆ ನೀಡಿದ್ದಾರೆ

ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಪ್ರತಿ ತಿಂಗಳ ಕೊನೆಯ ಭಾನುವಾರ ಪ್ರಧಾನಮಂತ್ರಿಗಳು ತಮ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಮನ್ ಕಿ ಬಾತ್ ಮೂಲಕ ದೇಶದ ಜನತೆಯೊಂದಿಗೆ ಹಂಚಿಕೊಳ್ಳುತ್ತಾರೆ ನಾಡಿದ್ದು

ಇದರ ಪ್ರಸಾರವನ್ನು ಆಕಾಶವಾಣಿಯ ಎಲ್ಲ ಬಾನುಲಿ ಕೇಂದ್ರಗಳ ಮೂಲಕ ಶೋತೃಗಳು ಆಲಿಸಬಹುದಾಗಿದೆ

ಈಶಾನ್ನ ರಾಜ್ಯಗಳ ಪ್ರದೇಶ ದ್ನೀಪ ಪ್ರದೇಶಗಳು ಹಾಗೂ ಪರ್ವತ ರಾಜ್ಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ